ಮಾಡಿದ ಸಂಸದೀಯ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಷಿ ಸಹಕಾರ ಬ್ಬಾಂಕ್ಗಳ ಮೇಲೆ ರಿಸರ್ವ್ ಬ್ಬಾಂಕ್ ಆಫ್ ಇಂಡಿಯಾದ ನಿಯಂತ್ರಣವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಬ್ಬಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಮಂಡನೆ ದೇಶದ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲಿ ಖಾಸಗಿ ವಲಯದಲ್ಲಿ ಉಳಿಸಿಕೊಂಡಿರುವ ಬಾಕಿಯನ್ನು

ಬಿಹಾರದ ನಗರಾಭಿವ್ಯದ್ದಿ ಮತ್ತು ವಸತಿ ಯೋಜನೆಯಡಿ ಈ ಎಲ್ಲಾ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ ಈ ವೇಳೆ ಬಿಪಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ ಪಾಟ್ನಾ ನಗರಪಾಲಿಕೆ ವತಿಯಿಂದ ಬಿಹೂರ್ ಮತ್ತು ಕರ್ಮಾಲಿಚಕ್ನಲ್ಲಿ ನಮಾಮಿ ಗಂಗೆ ಯೋಜನೆಯಡಿ ಒಳಚರಂಡಿ ಯೋಜನೆಯ ಕಾಮಗಾರಿ ಪೂರ್ಣಗೊಂಡಿದ್ದು ಈ ಯೋಜನೆಗಳಿಗೆ ಪ್ರಧಾನಮಂತ್ರಿ ಚಾಲನೆ ನೀಡಲಿದ್ದಾರೆ

ಅಮೃತ್ ಯೋಜನೆಯಡಿ ಮುಂಗರ್ನಲ್ಲಿ ಕೈಗೆತ್ತಿಕೊಳ್ಳಲಿರುವ ನೀರು ಸರಬರಾಜು ಯೋಜನೆಗೆ ಪ್ರಧಾನಿ ಶಿಲಾನ್ಡಾಸ ನೆರವೇರಿಸಲಿದ್ದು ಇದರಿಂದಾಗಿ ಮಹಾನಗರ ಪಾಲಿಕೆ ಜನರಿಗೆ ವೈಪ್ಲೈನ್ ಮೂಲಕ ನೀರು ಒದಗಿಸುವ ಯೋಜನೆ ಇದಾಗಿದೆ

ಈ ಮಸೂದೆ ಉಭಯ ಸದನಗಳಲ್ಲೂ ಅಂಗೀಕಾರವಾದರೆ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ದರ ವೇತನ ಒಂದು ವರ್ಷದ ಮಟ್ಟಿಗೆ ಶೇ

ಕೊರೊನಾ ವೈರಸ್ನಿಂದ ಆರ್ಥಿಕತೆ ಮೇಲೆ ಪೆಟ್ಟು ಬಿದ್ದಿರುವ ಓನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ

ಹದಗೆಡುತ್ತಿರುವ ಸಹಕಾರ ಬ್ಯಾಂಕ್ಗಳಲ್ಲಿ ಕೇವಣಿದಾರರ ಹಿತಾಸಕ್ತಿ ದ್ಯಷ್ಟಿಯಿಂದ ಇದರ ಅಗತ್ಡ ಇದೆ ಎಂದು ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ಈ ವಿಧೇಯಕದ ಪರಿಣಾಮ ಪಲವು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುವ ಸಹಕಾರ ಬ್ಯಾಂಕ್ಗಳು ಬಿಕ್ಕಟ್ಟಿಗೆ ಸಿಲುಕಿದ ಸಂದರ್ಭ ಕೇವಣಿದಾರರ ಹಿತಾಸಕ್ತಿ ದೃಷ್ಟಿಯಿಂದ ನಿರ್ದೇಶಕರ ಆಡಳಿತ ಮಂಡಳಿಯನ್ನು ಸೂಪರ್ಸೀಡ್ ಮಾಡಲು ಆರ್ಬಿಐಗೆ ಅಧಿಕಾರ ಸಿಗಲಿದೆ ಇದೇ ವೇಳೆ ಸಹಕಾರ ಬ್ಯಾಂಕ್ ಗಳು ಆರ್ಬಿಐ ಅನುಮತಿ ಪಡೆದು ಈಕ್ವಿಟಿ ಷೇರುಗಳನ್ನು ಬಿಡುಗಡೆಗೊಳಿಸಲು ಹಾದಿ ಸುಗಮವಾಗಲಿದೆ ಈ ವಿಧೇಯಕದಿಂದ ಸಹಕಾರ ಬ್ಯಾಂಕ್ಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ರಾಜ್ಯ ಸರಕಾರಗಳ ಅಧಿಕಾರವನ್ನು ಮೊಟಕುಗೊಳಿಸಿದಂತಾಗುತ್ತದೆ ಇಂಥ ಸಹಕಾರ ಬ್ಬಾಂಕ್ಗಳು ರಾಜ್ಯಗಳ ವ್ಯಾಪ್ತಿಗೆ ಬರುತ್ತವೆ ಆದ್ದರಿಂದ ಈ ವಿಧೇಯಕ ಸಹಕಾರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ದವಾಗಿದೆ ಎಂದು ಕಾಂಗ್ರೆಸ್ ನಾಯಕ ರಂಜನ್ ಚೌಧುರಿ ಶಶಿ ತರೂರ್ ಖಂಡಿಸಿದರು

ಇದಕ್ಕೆ ಪ್ರತಿಕ್ರಿಯಿಸಿದ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಪಕಾರ ಬ್ಯಾಂಕ್ ಅನ್ನು ಆರ್ಬಿಐ ಪುನಾರಚಿಸುವ ಪಂತದಲ್ಲಿ ಕೇವಣಿದಾರರಿಗೆ ಅವರ ಕೇವಣಿಗಳನ್ನು ಬ್ಲಾಂಕಿನಿಂದ ಒಂತೆಗೆದುಕೊಳ್ಳಲು ಯಾವುದೇ ತೊಂದರೆಯಾಗದಿರುವಂತೆ ನೋಡಿಕೊಳ್ಳಲು ಹೊಸ ವಿಧೇಯಕದಲ್ಲಿ ಹೆಚ್ಚುವರಿ ಪ್ರಸ್ತಾಪವನ್ನು ಸೇರಿಸಲಾಗಿದೆ ಹೀಗಾಗಿ ಕಳೆದ ಬಜೆಟ್ ಸಂದರ್ಭ ಮಂಡಿಸಿದ್ಲ ವಿಧೇಯಕವನ್ನು ಹಿಂತೆಗೆದುಕೊಳ್ಳಲಾಗಿದೆ ಎಂದು ಸಮಜಾಯಿಷಿ ನೀಡಿದರು ದೇಶದ ಗಡಿಗಳನ್ನು ಕಾಯುತ್ತಿರುವ ಸೈನಿಕರೊಂದಿಗೆ ದ್ವಢವಾಗಿ ನಿಲ್ಲುವ ಸಂದೇಶವನ್ನು ಸಂಸತ್ ಏಕದ್ವನಿಯಲ್ಲಿ ರವಾನಿಸಲಿದೆ ಎಂಬ ವಿಶ್ವಾಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಪ್ರಧಾನಮಂತ್ರಿ ದೇಶದ ಗಡಿಗಳನ್ನು ಸೈನಿಕರು ಕಾಪಾಡುತ್ತಿದ್ದಾರೆ ನಮ್ಮ ಸ್ಟೆನಿಕರಿಗೆ ಬೆಂಬಲವಾಗಿ ಎಲ್ಲ ಸಂಸದರು ಒಗ್ಗಟ್ಟಾಗಿ ನಿಂತಿದ್ದಾರೆ ಎಂದು ಹೇಳಿದ್ದಾರೆ ವಿಶೇಷ ಸನ್ನಿವೇಶಗಳ ನಡುವೆ ಸಂಸತ್ ಅಧಿವೇಶನ ನಡೆಯುತ್ತಿದ್ದು ಕೋವಿಡ್ ಸಂದರ್ಭದಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸುವ ಹಾದಿಯನ್ನು ಸಂಸದರು ಆಯ್ತೆ ಮಾಡಿಕೊಂಡಿದ್ದಾರೆ ಅಧಿವೇಶನದ ವೇಳೆ ಕೋವಿಡ್ ನಿಯಮಗಳನ್ನು ಅನುಸರಿಸಲಾಗುವುದು ಕೋವಿಡ್ಗೆ ಔಷಧಿ ಕಂಡುಹಿಡಿಯುವವರೆಗೆ ನಿಯಮಗಳು ಮುಂದುವರಿಯುತ್ತಲೇ ಇರುತ್ತವೆ ಎಂದು ಅವರು ಪೇಳಿದ್ದಾರೆ ಸಂಸತ್ನಲ್ಲಿ ಅನೇಕ ಪ್ರಮುಖ ವಿಷಯಗಳನ್ನು ಚರ್ಚೆಗೆ ಕೈಗೆಕ್ತಿಕೊಳ್ಳಲಾಗುವುದು ಹೆಚ್ವಿನ ಚರ್ಚೆಗಳು ನಡೆದರೆ ಉತ್ತಮ ಫಲಶ್ಚತಿ ದೊರೆಯಲಿದೆ ಈ ನಿಟ್ಟಿನಲ್ಲಿ ಎಲ್ಲ ಸಂಸದರು ಒಟ್ಟಾಗಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿ ಮೌಲ್ವವರ್ಧನೆ ಕೆಲಸ ಮಾಡುವ ವಿಶ್ವಾಸವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಎನ್ಡಿಎ ಅಭ್ಯರ್ಥಿ ಪರಿವಂಶ್ ಮತ್ತೊಮ್ಮ ರಾಜ್ಯಸಭೆಯ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ ಮೇಲ್ಮನೆಯಲ್ಲಿ ಧ್ವನಿಮತದ ಮೂಲಕ ಅನುಮೋದನೆ ನೀಡಲಾಯಿತು ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಅವರು ಉಪಸಭಾವತಿ ಸ್ವಾನಕ್ಕೆ ಪರಿವಂತ್ ಅವರ ಪೆಸರನ್ನು ಪ್ರಸ್ತಾಪ ಮಾಡಿದರು ಬಳಿಕ ಅವರ ಆಯ್ಡೆಯನ್ನು ಸದನ ಒಪ್ಪಿಕೊಂಡಿತು

ವೆಂಕಯ್ಯನಾಯ್ಡು ಅಧಿಕೃತವಾಗಿ ಈ ವಿಷಯ ಪ್ರಕಟಿಸಿದರು ಆರ್ಜೆಡಿ ಮನೋಜ್ ಝಾ ಪರಿವಂಶ್ ಅವರ ಆಯ್ಕೆಯನ್ನು ವಿರೋಧಿಸಿದ್ದರು ವಿರೋಧ ಪಕ್ಷದ ಸದಸ್ಯರು ಮತಚಲಾವಣೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಹೀಗಾಗಿ ಜೆಡಿಯು ಸದಸ್ತ ಪರಿವಂತ್ ಅವರನ್ನು ಉಪಸಭಾಪತಿಯಾಗಿ ಧ್ವನಿಮತದ ಮೂಲಕ ಆಯ್ಕೆ ಮಾಡಿ ಘೋಷಿಸಲಾಯಿತು ನೂತನ ಉಪಸಭಾಪತಿಯನ್ನು ಅಭಿನಂದಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪತ್ರಕರ್ತರಾಗಿ ಸಮಾಜ ಸೇವಕರಾಗಿ ಅರಿವಂಶ್ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿದ್ದಾರೆ ಸದನವನ್ನು ನಿಷ್ಣಕವಾತವಾಗಿ ನಡೆಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು

ಯಾವುದೇ ಒಂದು ಭಾಷೆಯನ್ನು ಹೇರಿಕೆ ಮಾಡುವುದಾಗಲಿ ಅಥವಾ ವಿರೋಧಿಸುವುದಾಗಲಿ ಮಾಡುವುದು ಸರಿಯಲ್ಲ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ ಹಿಂದಿ ದಿವಸ್ ಅಂಗವಾಗಿ ಆನ್ ಲೈನ್ ಮೂಲಕ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ವೆಂಕಯ್ಯನಾಯ್ದು ಓಂದಿ ಹೊರತುಪಡಿಸಿದರೆ ತಮಿಳು ತೆಲುಗು ಕನ್ನಡವನ್ನು ಅತಿ ಹೆಚ್ಚು ಜನ ಮಾತನಾಡುತ್ತಾರೆ ನೂತನ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ಎಲ್ಲಾ ಮಾತ್ವಭಾಷೆಗಳಿಗೆ ಪ್ರಾಮುಖ್ಯತೆ ಸಿಗಲಿದೆ ಪ್ರಾಥಮಿಕ ಶಿಕ್ಷಣ ಅವರ ಮಾತ್ವಭಾಷೆಯಲ್ಲಿ ದೊರೆಯಲು ಹೊಸ ನೀತಿಯಿಂದ ಅನುಕೂಲವಾಗಲಿದೆ ಎಂದರು ದೇಶದ ಎಲ್ಲಾ ಭಾಷೆಗಳೂ ಸಾಂಸ್ಟ್ರತಿಕ ಪರಂಪರೆ ವೈವಿಧ್ವತೆ ಮತ್ತು ಶ್ರೀಮಂತ ಇತಿಹಾಸ ಹೊಂದಿದೆ ಈ ಎಲ್ಲಾ ಭಾಷೆಗಳು ಜನರ ಹಿರಿಮೆಗೆ ಪಾತ್ರವಾಗಿದೆ

ಹಿಂದಿಯೇತರ ರಾಜ್ಗಳ ವಿದ್ಯಾರ್ಥಿಗಳೂ ಕೂಡಾ ಹಿಂದಿ ಕಲಿಕೆಗೆ ಅವಕಾಶ ಕಲ್ಪಿಸಿದ್ದರು ಈಗ ಭಾಷೆಗಳ ನಡುವೆ ಸಾಮರಸ್ನ ಮೂಡಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಉಪರಾಷ್ಟಪತಿ ವೆಂಕಯ್ನ ನಾಯ್ನು ಸಲಹೆ ಮಾಡಿದರು

ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲಿ ಖಾಸಗಿ ವಲಯದಲ್ಲಿ ಉಳಿಸಿಕೊಂಡಿರುವ ಬಾಕಿಯನ್ನು ಆದ್ನತೆ ಮೇರೆಗೆ ಪಾವತಿ ಮಾಡುವಂತೆ ಎಂಎಸ್ಎಂಇ ಇಲಾಖಾ ಸಚಿವಾಲಯ ಸೂಚನೆ ನೀಡಿದೆ

ಮುಂದಿನ ವರ್ಷ ಗಣರಾಜ್ಯೋತ್ಸವದ ದಿನದಂದು ಪ್ರಕಟಿಸಲಿರುವ ಪದ್ಮ ಪ್ರಶಸ್ತಿಗಳಿಗೆ ಆನ್ಲೈನ್ ಮೂಲಕ ಶಿಫಾರಸ್ಸು ಮಾಡಲು ಇಂದು ಕಡೆಯ ದಿನವಾಗಿದೆ ದೇಶದ ಅತ್ಪುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ನ ಪ್ರಶಸ್ತಿಗಳಿಗೆ ಆನ್ಲೈನ್ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಸೇವೆ ಸಾಧನೆ ಸೇರಿದಂತೆ ಇನ್ನಿತರೆ ಮಾಹಿತಿಯನ್ನು ದಾಖಲು ಮಾಡಬಹುದು ಅಥವಾ ಅಪ್ಲೋಡ್ ಮಾಡಬಹುದು ಕರ್ನಾಟಕದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚಾಗಿದೆ